ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್

ಐ ತನ್ನ ಆರನೇ ದ್ವೈ ಮಾಸಿಕ ಪಣಕಾಸು ನೀತಿಯ ಪರಾಮರ್ತೆಯನ್ನು ಇಂದು ಪ್ರಕಟಿಸಿದೆ

ಐ ನ ಪಣಕಾಸು ನೀತಿಗಳ ಸಮಿತಿ ನೀತಿಯ ರೆಪೋ ದರಗಳನ್ನು ಲಿಕ್ಷಿಡಿಟಿ ಹೊಂದಾಣಿಕೆ ಸೌಲಭ್ಯ ಎಲ್ ಎ ಎಫ್

ಅದರ ಪರಿಣಾಮವಾಗಿ ಎಲ್ ಎ ಎಫ್

ಎಸ್

ಐ ನ ಗೌರ್ನರ್ ಆಗಿ ಶಕ್ಕಿಕಾಂತ್ ದಾಸ್ ಅವರು ನೇಮಕವಾದ ಮತ್ತು ಮಧ್ಯಂತರ ಬಜೆಟ್ ಮಂಡನೆಯ ತರುವಾಯ ಪ್ರಕಟಿಸಲಾಗುತ್ತಿರುವ ಪ್ರಥಮ ನೀತಿ ಪರಾಮರ್ಶೆ ಇದಾಗಿದೆ

ಇದು ಉದ್ದೋಗಾವಕಾಶಗಳನ್ನೂ ಹೆಚ್ಚಿಸಲಿದೆ ಎಂದ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇದು ಸಮತೋಲಿತ ಮತ್ತು ವಿವೇಚನಾಯುತ ನಿರ್ಧಾರ ಎಂದು ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಲಂಡನ್ ನಲ್ಲಿ ಆಸ್ತಿ ಖರೀದಿಸಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಈ ವಿಚಾರಣೆ ನಡೆಯುತ್ತಿದೆ ಕಳೆದ ವಾರ ದೆಹಲಿ ನ್ಡಾಯಾಲಯ ಈ ಪ್ರಕರಣದಲ್ಲಿ ವಾದ್ರಾ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಜಾರಿ ನಿರ್ದೇಶನಾಲಯದ ಮುಂದೆ ಹಾಜರಾಗಿ ತನಿಖೆಗೆ ಸಹಕರಿಸುವಂತೆ ನಿರ್ದೇಶಿಸಿತ್ತು ಎರಡು ಮನೆ ಮತ್ತು ಆರು ಫ್ಲಾಟ್ ಗಳು ಸೇರಿದಂತೆ ಹಲವಾರು ಆಸ್ತಿಗಳನ್ನು ವಾದ್ರಾ ಲಂಡನ್ ನಲ್ಲಿ ಹೊಂದಿರುವ ಬಗ್ಗೆ ತನ್ನ ಬಳಿ ಮಾಹಿತಿ ಇದೆ ಎಂದು ನಿರ್ದೇಶನಾಲಯ ನ್ನಾಯಾಲಯಕ್ಕೆ ತಿಳಿಸಿತ್ತು ವಾದ್ರಾ ಈ ಆರೋಪಗಳನ್ನು ನಿರಾಕರಿಸಿದ್ಲಾರೆ

ಎನ್ ಎಕ್ಸ್ ಮೀಡಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಮಾಜಿ ಪಣಕಾಸು ಸಚಿವ ಪಿ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ಜಾರಿ ನಿರ್ದೇಶನಾಲಯದ ಮುಂದೆ ಇಂದು ಹಾಜರಾದರು ಕಾರ್ತಿ ಅವರಿಗೆ ಇಡಿ ಸಮನ್ನ್ ಜಾರಿ ಮಾಡಿತ್ತು ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇತನಾಲಯ ಮತ್ತು ಕೇಂದ್ರೀಯ ತನಿಖಾ ಸಂಸ್ವೆ ಸಿಬಿಐ ಪ್ರಕರಣ ಸಂಬಂಧ ಕಾರ್ತಿ ಅವರನ್ನು ಈಗಾಗಲೇ ಹಲವು ಸಂದರ್ಭಗಳಲ್ಲಿ ವಿಚಾರಣೆಗೆ ಒಳಪಡಿಸಿವೆ

ಎಕ್ಸ್ ಮೀಡಿಯಾಕ್ಷೆ ವಿದೇಶೀ ಬಂಡವಾಳ ಅನುಮೋದನೆಯನ್ನು ವಿದೇಶೀ ಹೂಡಿಕೆ ಉತ್ತೇಜನ ಮಂಡಳಿ ಎಫ್ ಐ ಪಿ

ಹೇಗೆ ನೀಡಿತು ಎಂಬ ಬಗ್ಗೆ ಎರಡೂ ಸಂಸ್ಲೆಗಳು ತನಿಖೆ ನಡೆಸುತ್ತಿವೆ

ಎನ್ ಎಕ್ಸ್ ಮೀಡಿಯಾಕ್ಷೆ ಎಫ್ ಐ ಪಿ

ಅನುಮೋದನೆ ಕೊಡಿಸಲು ಕಾರ್ತಿ ಅವರು ಪಣ ಪಡೆದಿದ್ಲಾರೆ ಎಂಬ ಆರೋಪದ ಮೇಲೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಕಾರ್ತಿ ಅವರನ್ನು ಸಿಬಿಐ ಬಂಧಿಸಿತ್ತು

ಈ ಹೆದ್ದಾರಿ ಚಪಾ ಸೇರಿದಂತೆ ಕೃಷಿ ಉತ್ಪನ್ನಗಳ ಸಾಗಣೆಗೆ ನೆರವಾಗಲಿದೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಲಿದೆ ಎಂದು ಸಚಿವಾಲಯ ತಿಳಿಸಿದೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ದೇಶ ಎಲ್ಲ ವಲಯದಲ್ಲೂ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಷ್ಟಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯದಲ್ಲಿ ಅವರು ಜನರ ಆಶೋತ್ತರಗಳನ್ನು ಈಡೇರಿಸಲು ಸರ್ಕಾರ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುತ್ತಿದೆ ಎಂದರು ಸಂವಿಧಾನಕ್ಕೆ ಧಕ್ಕೆ ತರಲಾಗಿದೆ ಎಂಬ ಕಾಂಗ್ರೆಸ್ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದರು

ಬಜೆಟ್ ಮಂಡನೆ ಓನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ತಮ್ಮ ಎಲ್ಲಾ ಶಾಸಕರಿಗೆ ಎಪ್ ಜಾರಿ ಮಾಡಿ ಎಲ್ಲರೂ ಸದನದಲ್ಲಿ ಹಾಜರಿರುವಂತೆ ಸೂಚಿಸಿದೆ

ಶಿಕ್ಷಕರದ್ದು ರಾಷ್ಟ ನಿರ್ಮಾಣದ ಪಾತ್ರವಾಗಿದ್ದು ಉತ್ಸಾಪ ಮತ್ತು ಮುನ್ನೋಟದೊಂದಿಗೆ ಶಿಕ್ಷಕರು ಕಾರ್ಯ ನಿರ್ವಹಿಸಬೇಕು ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ ಜಾವ್ಡೇಕರ್ ಕರೆ ನೀಡಿದ್ದಾರೆ ನವದೆಪಲಿಯಲ್ಲಿ ನಡೆದ ಕೇಂದ್ರೀಯ ವಿದ್ಮಾಲಯ ಮತ್ತು ನವೋದಯ ವಿದ್ಯಾಲಯಗಳ ಪ್ರಾಂಶುಪಾಲರ ಎರಡು ದಿನಗಳ ರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಪಾಠ ಮಾಡುವುದರಲ್ಲಿ ಖುಷಿ ಇದೆ ಎಂದ ಅವರು ಶಿಕ್ಷಕ ವ್ಯಕ್ತಿ ಮೊದಲ ಆಯ್ಕೆಯಾದವರು ಮಾತ್ರ ಬೋಧನಾ ವ್ಯಕ್ತಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ದೇಶ ಜನರಿಂದ ರೂಮಗೊಳ್ಳುತ್ತದೆ ಮತ್ತು ಜನರು ಶಿಕ್ಷಕರಿಂದ ಎಂದರು

ಅಯೋಧ್ವೆಯಲ್ಲಿ ಐದು ರಾಷ್ವೀಯ ಹೆದ್ದಾರಿಗಳಿಗೆ ರನ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ನಾಳೆ ಶಂಕುಸ್ವಾಪನೆ ನೆರವೇರಿಸಲಿದ್ದಾರೆ

ಅಲ್ಲಿನ ಜನರ ಸಾಮಾಜಿಕ ಆರ್ಥಿಕ ಸ್ಹಿತಿ ಸುಧಾರಿಸಲು ಇದು ನೆರವಾಗಲಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಲಾನ್ ನಿಧಿಯ ಶೀಘ್ರ ಮತ್ತು ಪರಿಣಾಮಕಾರಿ ಅನುಷ್ಠಾನಕ್ಕೆ ಬೆಂಬಲ ನೀಡುವಂತೆ ಕೇಂದ್ರ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಎಲ್ಲಾ ರಾಜ್ಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ